ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಬಳಿಕ ಕೇಂದ್ರದ ಬಜೆಟ್ ಮಂಡಿಸಿದ ಎರಡನೇ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಎಂಬ ಖ್ಯಾತಿಗೆ ಅವರು ಭಾಜನರಾದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರದ ನವ ಭಾರತ ನಿರ್ಮಾಣದ ಕನಸುಗಳಿಗೆ ಈ ಬಜೆಟ್ ಬಲ ತುಂಬಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಬಣ್ಣೆಸಿದರು ನೂತನ ಸ್ಟಾರ್ಟ್ ಅಪ್ಗಳು ವಿದೇಶಿ ವಿದ್ಯಾರ್ಥಿಗಳಿಗೆ ಸ್ವಡಿ ಇನ್ ಇಂಡಿಯಾ ಕಾರ್ಯಕ್ರಮ ವಿದ್ಯುಚ್ಹಕ್ತಿ ಚಾಲಿತ ವಾಹನಗಳಿಗೆ ತೆರಿಗೆ ವಿನಾಯಿತಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಹಾಗೂ ಬ್ಯಾಂಕ್ ಖಾತೆಯಿಂದ ಭಾರಿ ಪ್ರಮಾಣದಲ್ಲಿ ನಗದು ಢ್ರಾ ಮಾಡುವುದರ ಮೇಲೆ ತೆರಿಗೆ ಸೇರಿದಂತೆ ಪ್ರಸಕ್ತ ಸಾಲಿನ ಕೇಂದ್ರದ ಚೊಚ್ಚಲ ಮುಂಗಡ ಪತ್ರವನ್ನು ನಿರ್ಮಲಾ ಸೀತಾರಾಮನ್ ಸದನಕ್ಕೆ ಮಂಡಿಸಿದರು

ಪರ್ಫಾಮ್ ಆಂಡ್ ಟ್ರಾನ್ಸ್ಫಾರ್ಮ್ ದ್ವೇಯದಡಿ ನೂತನ ಭಾರತದ ನಿರ್ಮಾಣಕ್ಕೆ ಅಡಿಪಾಯ ಹಾಕಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು

ಕಾಯಕವೇ ಕೈಲಾಸ ಎಂದು ಬಸವಣ್ಣವರ ವಚನ ಉಲ್ಲೇಖಿಸಿದ ಸಚಿವರು

ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ ಒಂದು ರೂಪಾಯಿ ಹೆಚ್ಚುವರಿ ಅಬಕಾರಿ ಸುಂಕ ಮತ್ತು ರಸ್ತೆ ಕರ ವಿಧಿಸಲಾಗಿದೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕೇಂದ್ರ ಬಜೆಟ್ ಸಾಮಾನ್ಯ ನಾಗರಿಕರ ಪರವಾಗಿದ್ದು ಅಭಿವೃದ್ಧಿಸ್ನೇಹಿ ಹಾಗೂ ದೇಶದ ಅಭಿವೃದ್ಧಿಯ ಭವಿಷ್ಠದ ದ್ಯಸ್ಲಿಕೋನವನ್ನು ಒಳಗೊಂಡಿದೆ ಬಡವರ ಸಬಲೀಕರಣ ಹಾಗೂ ಯುವಜನರ ಉತ್ತಮ ಭವಿಷ್ಣ ರೂಪಿಸುವ ಅತ್ಯುತ್ತಮ ಬಚೆಟ್ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಎಂ ಎ ಬಹುಕೋಟ ವಂಚನೆ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ಬೆಂಗಳೂರು ಉತ್ತರ ಉಪ ವಿಭಾಗಾಧಿಕಾರಿ ಎಲ್

ಜನಪರ ಅಭಿವೃದ್ಧಿ ಸ್ನೇಹಿ ಬಜೆಟ್ ದೇಶದ ಸಮಗ್ರ ಪ್ರಗತಿಗೆ ಪೂರಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಫನೆ